ಪ್ರಧಾನಮಂತ್ರಿ ನರೇಂದ್ರ ಮಂತ್ರಿ ಅವರು ಇಂದು ರಾಷ್ಲಪತಿ ಭವನಕ್ಕೆ ತೆರಳಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಪ್ರಧಾನಮಂತ್ರಿ ಅವರು ಇತ್ತೀಚೆಗೆ ಲಡಾಕ್ ಗಲ್ಲಾನ್ನಲ್ಲಿ ನಡೆದ ಫಟನೆ ಸೇರಿದಂತೆ ಹಲವಾರು ವಿಷಯಗಳು ಹಾಗೂ ಪ್ರಸ್ನುತ ರಾಜಕೀಯ ವಿದ್ವಾಮಾನಗಳ ಕುರಿತು ರಾಷ್ಷಪತಿ ಅವರಿಗೆ ಮಾಹಿತಿ ನೀಡಿದರು ರಾಷ್ಷಪತಿ ರಾಮನಾಥ್ ಕೋವಿಂದ್ ರಾಷ್ಷೀಯ ಅಂತಾರಾಷ್ಷೀಯ ವಿಷಯಗಳ ಕುರಿತು ಪ್ರಧಾನಿಯವರೊಂದಿಗೆ ಸಮಾಲೋಚನೆ ನಡೆಸಿದರು ಎಂದು ರಾಷ್ಷಪತಿ ಭವನದ ಮೂಲಗಳು ತಿಳಿಸಿವೆ

ಗುಣಮುಖ ಹೊಂದಿದವರ ಸಂಖ್ಲೆಯಲ್ಲಿ ಮಹಾರಾಷ್ಟ ಅಗ್ರ ಸ್ಥಾನದಲ್ಲಿದ್ದು ದೆಪಲಿ ಮತ್ತು ತಮಿಳುನಾಡು ನಂತರದ ಸ್ಥಾನಗಳಲ್ಲಿವೆ

ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರದಲ್ಲಿ ನಾಳೆಯಿಂದ ಲಾಕ್ಡೌನ್ ಜಾರಿಯಾಗಲಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತಿಳಿಸಿದ್ದಾರೆ

ರಾಜಭವನ ರಾಜ್ಯ ಸಚಿವಾಲಯ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯ ಸೇರಿದಂತೆ ಅಗತ್ಯ ಸೇವೆ ಹೊರತು ಪಡಿಸಿ ಉಳಿದ ಎಲ್ಲ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತವಾಗಲಿವೆ ಆರೋಗ್ನ ಸೇವೆ ದೂರ ಸಂಪರ್ಕ ಮುಂತಾದ ಅಗತ್ನ ಸೇವೆಗಳು ಸಾರ್ವಜನಿಕರಿಗೆ ಲಭ್ಞವಿರಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕರ್ನಾಟಕದಲ್ಲಿ ಕೊರೊನಾ ಸೋಂಕು ನಿಯಂತ್ರಿಸಲು ಪ್ರತಿ ಭಾನುವಾರ ಕರ್ಫ್ಯೂ ಜಾರಿ ಮಾಡಲಾಗುತ್ತಿದ್ದು ಇಂದು ಬಹುತೇಕ ನಗರಗಳಲ್ಲಿ ಜನಜೀವನ ಸಂಪೂರ್ಣ ಸ್ವಗಿತವಾಗಿತ್ತು

ಇದರ ಪರಿಣಾಮವಾಗಿ ರಾಜ್ಯದ ಪ್ರಮುಖ ನಗರಗಳಾದ ಮೈಸೂರು ಮಂಗಳೂರು ಹುಬ್ಲಳ್ದಿ ಧಾರವಾಡ ಶಿವಮೊಗ್ಗ ಬಳ್ಗಾರಿ ಹಾವೇರಿ ದಾವಣಗೆರೆ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಲಾಕೆಡೌನ್ ಯಶಸ್ತಿಯಾಗಿದ್ದು

ಬಸ್ತು ಆಟೋ ಟ್ಯಾಕ್ಷಿ ಸೇವೆಗಳನ್ನು ನಿಲ್ಲಿಸಲಾಗಿದ್ದು ಹಾಲು ತರಕಾರಿ ಔಷಧ ಅಂಗಡಿಗಳು ಮತ್ತು ಆಸ್ಪತ್ರೆ ಚಟುವಟಕೆಗಳಗೆ ಯಾವುದೇ ತೊಂದರೆ ಆಗಿಲ್ಲ ಮಧ್ಯದ ಅಂಗಡಿಗಳನ್ನು ಮುಚ್ಚಿಸಲಾಗಿದೆ ಆಸ್ತತೆ ಚಿಷಧಿ ಅಂಗಡಿಗಳು ಮತ್ತು ಹಾಲು ಪೂರ್ನೆಕೆಗೆ ಯಾವುದೇ ತೊಂದರೆಯಾಗಿಲ್ಲ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಚುಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ

ಭಾರತ್ ಭಯೋಟಿಕ್ ಪ್ರಕಟಿಸಿರುವ ಕೋವ್ಯಾಕ್ಷೇನ್ ಹಾಗೂ ರ್ನುಡಸ್ ಕ್ನಾಡಿಲಾದ ರ್ಜುಕೋವ್ ಡಿ ಹೆಮ್ನೆ ಮೂಡಿಸಿವೆ ಎಂದು ವಿಜ್ವಾನ ಮತ್ತು ತಂತ್ರಜ್ವಾನ ಸಚಿವಾಲಯ ತಿಳಿಸಿದೆ ಈ ಲಸಿಕೆಗಳ ಮಾನವರ ಮೇಲಿನ ಪ್ರಯೋಗಕ್ಕೆ ಭಾರತೀಯ ಔಷಧ ಪ್ರಾಧಿಕಾರ ಅನುಮತಿ ನೀಡಿದೆ ಕಳೆದ ಕೆಲವು ವರ್ಷಗಳಿಂದ ಲಸಿಕೆ ತಯಾರಿಕೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ

ಭಾರತೀಯ ಸಂಸ್ಥೆಗಳು ಕೂಡ ಪಲವು ಲಸಿಕೆಗಳ ಸಂಶೋದನೆ ಹಾಗೂ ಉನ್ನತೀಕರಣ ಕಾರ್ಯದಲ್ಲಿ ನಿರತವಾಗಿವೆ

ಆಸಕ್ತ ಶೋತ್ಸಗಳು ಕೊರೊನಾ ಕುರಿತಂತೆ ದೆಹಲಿ ಆಕಾಶವಾಣಿ ಸುಡಿಯೋದಲ್ಲಿರುವ ತಜ್ಞರಿಂದ ತಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಲಬಹುದು

ರಕ್ಷಣಾ ಸಂಶೋಧನಾ ಮತ್ತು ಅಭಿವ್ಯದ್ಲಿ ಸಂಶ್ಲೆ ಡಿಆರ್ಡಿಒ ಅಭಿವ್ಯದ್ಲಿ ಪಡಿಸಿರುವ ಸರ್ದಾರ್ ವಲ್ಲಾಭಾಯಿ ಪಟೇಲ್ ಕೋವಿಡ್ ಕೇಂದ್ರಕ್ಷ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಗ್ಲಹ ಸಚಿವ ಅಮಿತ್ ಶಾ ಇಂದು ಭೇಟಿ ನೀಡಿದರು

ಈ ಆಸ್ತತ್ರೆ ಸಂಪೂರ್ಣವಾಗಿ ರಕ್ಷಣಾ ಪಡೆಯ ಯೋಧರ ಮೇಲ್ಲಿಚಾರಣೆಯಲ್ಲಿ ನಡೆಯಲಿದೆ

ವಿಶ್ವ ಆರೋಗ್ಲ ಸಂಸ್ನೆಯ ಮಾರ್ಗಸೂಚಿ ಅನ್ನಯ ಈ ಆಸ್ಸತ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ದೇತೀಯವಾಗಿ ಅಭಿವ್ಯದ್ಲಿ ಪಡಿಸುವ ವಸ್ತುಗಳ ಗುಣಮಟ್ಟವನ್ನು ಅಂತಾರಾಷ್ಷೀಯ ಮಟ್ಟದ ಉತ್ತಷ್ಟತೆಗೆ ಹೆಚ್ಚಿಸುವಂತೆ ಆತ್ತ ನಿರ್ಭರ್ ಭಾರತ್ ಯೋಜನೆ ಜಾರಿಗೊಳಿಸಬೇಕು ಎಂದು ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ನ ಹೇಳಿದ್ದಾರೆ ಮೊಬ್ಲೆಲ್ ಆಪ್ ಮೂಲಕ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸ್ನಳೀಯ ಮಟ್ಟದಲ್ಲಿಯೇ ಅಂತಾರಾಷ್ನೀಯ ಗುಣಮಟ್ಟದ ವಸ್ಸುಗಳನ್ನು ಭಾರತದಲ್ಲಿಯೇ ನಿರ್ಮಾಣ ಮಾಡಲು ಉದ್ದಿಮೆಗಳು ಮುಂದಾಗದೇಕು ಸಲಹೆ ಮಾಡಿದರು ದೇಶದ ಅರ್ಥಿಕ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಲು ಇದು ಸಹಕಾರಿಯಾಗಲಿದೆ ಎಂದು ಉಪರಾಷ್ಷಪತಿ ವೆಂಕಯ್ನ ನಾಯ್ನು ಪ್ರತಿಪಾಧಿಸಿದರು ಹಿಮಾಲಯ ಪರ್ವತ ತ್ರೇಣಿ ಜಮ್ನ ಮತ್ತು ಕಾಶ್ವೀರದ ಪಹಲ್ಲಾಂನಲ್ಲಿಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಈ ವರ್ಷದ ಅಮರನಾಥಯಾತ್ರೆಯ ಅಂಗವಾಗಿ ಭೂಮಿ ಪೂಜೆ ನೆರವೇರಿತು ಉಪರಾಜ್ಯಪಾಲರಾದ ಗಿರೀತ್ ಚಂದ್ರ ಮುರ್ಮು ಅಮರನಾಥ್ ಪುಣ್ಣಸ್ಗಳಕ್ಕೆ ಭೇಟಿ ನೀಡಿ ಹಿಮಲಿಂಗಕ್ಕೆ ಪೂಜಿ ಸಲ್ಲಿಸಿದರು ಪಹಲ್ಲಾಂನ ಗೌರಿಶಂಕರ ದೇವಾಲಯದಲ್ಲಿ ಈ ವರ್ಷದ ಅಮರನಾಥ ಯಾತ್ರೆಯ ಅಂಗವಾಗಿ ಭೂಮಿಪೂಜೆ ನೆರವೇರಿಸಲಾಯಿತು ರಾಜಸ್ತಾನ ರಾಜ್ಯದ ಎಲ್ಲಾ ವಿಶ್ವ ವಿದ್ಯಾಲಯಗಳಲ್ಲಿ ಪದವಿಪೂರ್ವ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನು ಈ ವರ್ಷ ನಡೆಸದಿರಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಮುಖ್ಯಮಂತ್ರಿ ಅಶೋಕ್ ಗೆಲ್ಡೋಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತಮಟ್ಟದ ಸಭೆಯ ನಂತರ ಉನ್ನತ ಶಿಕ್ಷಣ ಸಚಿವ ಭಾನ್ನಾರ್ ಸಿಂಗ್ ಆಕಾಶವಾಣಿಗೆ ಈ ವಿಷಯ ತಿಳಿಸಿದರು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಪರೀಕ್ಷೆಗಳನ್ನೂ ಸಹ ಈ ವರ್ಷ ನಡೆಸದಿರಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಂದು ಅವರು ಹೇಳಿದರು

ಇಂದು ಗುರು ಪೂರ್ಣಿಮೆ ಗುರುಗಳ ಸ್ಗರಣೆ ಹಾಗೂ ಅವರ ಆಶೀರ್ವಾದ ಪಡೆಯುವ ಸುದಿನ ಗುರುವಿನ ಆಶೀರ್ವಾದ ಅಥವಾ ಹಾರ್ಲೆಕೆ ಇದ್ದರೆ ವ್ಹಕ್ಕಿ ಜೀವನದಲ್ಲಿ ಅತ್ಯಂತ ಉತ್ತಮ ಸ್ನಾನ ಪಡೆದುಕೊಳ್ಳುತ್ತಾನೆ ಎಂದು ಪ್ರತೀತಿ ಸಂಸ್ತತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ವಾನ ರು ಅಂದರೆ ಕಳೆಯುವ ಅಥವಾ ದೂರ ಮಾಡುವುದು ಎಂದರ್ಥ ಗುರು ಪೂರ್ಣಿಮೆ ನಿಮಿತ್ತ ಇಂದು ಎಲ್ಲೆಡೆ ಗುರುಗಳಗೆ ಗೌರವ ಸಲ್ಲಿಸಲಾಯಿತು ಗುರು ಪೂರ್ಣಿಮೆ ದಿನದ ಅಂಗವಾಗಿ ಎಲ್ಲಾ ಗುರುಗಳಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ನ ಜೀವನವನ್ನು ಸಾರ್ಥಕಗೊಳಿಸುವ ಗುರುವಿಗೆ ಸನ್ನಾನ ನೀಡುವ ಈ ದಿನ ಸುದಿನ ಈ ಸಂದರ್ಭದಲ್ಲಿ ಎಲ್ಲ ಗುರುಗಳಗೂ ನನ್ನ ನಮನಗಳು ಎಂದು ಅವರು ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಷ ಸಹ ನಾಡಿನ ಸಮಸ್ನ ಜನತೆಗೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಗುರು ಪರಂಪರೆಯನ್ನು ಗೌರವಿಸುವ ನಮ್ನ ಸಂಸ್ಕತಿಯಂತೆ ಗುರುವಿನ ಸ್ಥಾನದಲ್ಲಿರುವ ಎಲ್ಲರಿಗೂ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ವಂದಿಸೋಣ ಎಂದು ಅವರು ಟ್ನೀಟ್ ಮಾಡಿದ್ಗಾರೆ ಲಂಡನ್ನ ಥೇಮ್ ನದಿ ದಂಡೆಯ ಮೇಲೆ ವಿಶ್ವ ಗುರು ಬಸವಣ್ಣನವರ ಪ್ರತಿಮೆ ಸ್ಥಾಪನೆಯಾಗಿದ್ದು ಇತಿಹಾಸ ಈಗ ಅರಬ್ ಸಂಯುಕ್ತ ಸಂಸ್ಥಾನದ ದುಬೈನಲ್ಲಿ ಬಸವಣ್ಣನವರ ಪ್ರತಿಮೆ ಸ್ಥಾಪನೆಯಾಗುವ ಮೂಲಕ ಮಧ್ಯ ಪಾಚ್ಯ ರಾಷ್ಟಗಳಗೂ ಬಸವಣ್ಣನವರ ಚಿಂತನೆಗಳನ್ನು ಪ್ರಚುರ ಪಡಿಸಿದಂತಾಗಿದೆ ದುಬೈನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಬಸವಣ್ಣನವರ ಪಂಚಲೋಪದ ಪ್ರತಿಮೆಯನ್ನು ಪ್ರತಿಷ್ಲಾಪಿಸಲಾಗಿದೆ ಕರ್ನಾಟಕದ ಮಾಜಿ ಗ್ರೆಹ ಸಚಿವ ಎಂ

ಪಾಟೀಲ್ ಅವರ ಸಹಾಯ ಮತ್ತು ಸಹಕಾರದಿಂದ ಬಸವಣ್ಣವರ ಮೂರ್ತಿಯನ್ನು ಬೆಂಗಳೂರಿನ ಗಾಯತ್ರಿ ಅವರು ಕೆತ್ತನೆ ಮಾಡಿಸಿ ದುಬ್ಬೆಗೆ ತೆಗೆದುಕೊಂಡು ಹೋಗಿದ್ದರು